ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಜ್ಯೋತಿರಾಧಿತ್ವ ಸಿಂಧ್ವಾ ರಾಜೀನಾಮೆ ಮುಂಬೈ ಕಾಂಗ್ರೆಸ್ ಫಟಕದ ಜವಾಬ್ದಾರಿ ತೊರೆದ ಮಿಲಿಂದ್ ದೇವೂರ

ಮೂರು ದಿನಗಳ ಭೇಟಿಗಾಗಿ ಸಂಯುಕ್ಷ ಅರಬ್ ಸಂಸ್ನಾನದ ವಿದೇಶಾಂಗ ಸಚಿವ ಶೇಖ್ ಅಬ್ಲಲ್ಲಾ ಈ ರಾತ್ರಿ ನವದೆಹಲಿಗೆ ಆಗಮನ

ಕತ್ಟಪ್ ಫೈನಲ್ ಪ್ರವೇಶ

ಜೆಡಿಎಸ್ನ ಮೂವರು ಶಾಸಕರ ರಾಜೀನಾಮೆ ಹಿನ್ನೆಲೆಯಲ್ಲಿ ಈ ರಾತ್ರಿ ಜೆಡಿಎಸ್ ಶಾಸಕಾಂಗ ಸಭೆ ನಡೆಯಲಿದ್ದು ಮೈತ್ರಿ ಸರ್ಕಾರದ ರಕ್ಷಣೆಗೆ ಕೈಗೊಳ್ಳಬೇಕಾಗಿರುವ ಕಾರ್ಯತಂತ್ರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಅಮೆರಿಕ ಪ್ರವಾಸ ತೆರಳಿದ್ದ ಮುಖ್ಯಮಂತ್ರಿ ಕುಮಾರ ಸ್ವಾಮಿ ಬೆಂಗಳೂರಿಗೆ ಆಗಮಿಸಿದ್ದು ಅವರ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಮಾಜಿ ಪ್ರಧಾನಿ ಹೆಚ್

ದೇವೇಗೌಡ ಹಾಗೂ ಇತರ ಹಿರಿಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ

ಅತೃಪ್ತರ ಮನವೊಲಿಸುವ ಕಾರ್ಯದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ನಿರತರಾಗಿದ್ದಾರೆ ಮಂಗಳವಾರ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ಅಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರು ಅತೃಪ್ತ ಶಾಸಕರೊಂದಿಗೆ ಸಂಪರ್ಕದಲ್ಲಿದ್ದು ರಾಜೀನಾಮೆಯನ್ನು ಹಿಂಪಡೆಯುವಂತೆ ಅವರ ಮನವೊಲಿಸಲಾಗುತ್ತಿದೆ ಎಂದರು ಈ ಮಧ್ಯೆ ಬಿಜೆಪಿ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಜೆಡಿಸ್ ಮೈತ್ರಿಸರ್ಕಾರದಲ್ಲಿ ಉಂಟಾಗಿರುವ ಬಿಕ್ಟ್ವನಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ ನಾವು ಎಲ್ಲವನ್ನೂ ಗಮನಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಏಳು ಬಾರಿ ಶಾಸಕರಾಗಿರುವ ರಾಮಲಿಂಗಾರೆಡ್ಡಿ ಕೂಡ ನಿನ್ನೆ ರಾಜೀನಾಮೆ ನೀಡಿದ್ದು ತಾವು ಪಕ್ಷಕ್ಕೆ ರಾಜೀನಾಮೆ ನೀಡಿಲ್ಲ ಕೇವಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ತಮ್ಮ ತ್ಯಾಗಪತ್ರವನ್ನು ಹಿಂಪಡೆಯುವುದಿಲ್ಲ ಎಂದು ಸ್ಪಪ್ಪಡಿಸಿದ್ದಾರೆ ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಅಸಮಾಧಾನಿತ ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕಿಸಿ ಅವರ ಮನವೊಲಿಸುವ ಶ್ರಯತ್ನ ಮಾಡಲಾಗುತ್ತಿದೆ ಎಂದರು ಸೋಮವಾರ ತಪ್ಪಿದರೆ ಮಂಗಳವಾರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ಹೇಳಿದ್ದಾರೆ

ಈ ಕುರಿತು ಟ್ವೀಟ್ ಮಾಡಿರುವ ಅವರು ತಮ್ಮ ತ್ಯಾಗ ಪತ್ರವನ್ನು ಕಾಂಗೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಅವರಿಗೆ ಸಲ್ಲಿಸಿದ್ದು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯ ಜನಾದೇಶವನ್ನು ಒಪ್ಪಿ ಸೋಲಿನ ಹೊಣೆಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಗುನಾ ಲೋಕಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡಿರುವ ಅವರು ತಮಗೆ ಪಕ್ಷ ನೀಡಿದ ಜವಾಬ್ದಾರಿ ಮತ್ತು ಅವಕಾಶಕ್ಕಾಗಿ ತಾವು ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ ಮುಂಬೈ ನಗರ ಕಾಂಗ್ರೆಸ್ ಫಟಕದ ಅಧ್ಯಕ್ಷ ಸ್ಥಾನಕ್ಕೆ ಮಿಲಿಂದ ದಿಯೋರಾ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ ರಾಷ್ಟಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಪಾತ್ರವಹಿಸಲು ತಾವು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಈ ವರ್ಷದ ಲೋಕಸಭಾ ಚುನಾವಣೆಗೆ ಮೊದಲು ಮುಂಬೈ ಕಾಂಗ್ರೆಸ್ ಫಟಕದ ಅಧ್ಯಕ್ಷರಾಗಿ ಮಿಲಿಂದ ದಿಯೋರಾ ಅವರನ್ನು ನೇಮಿಸಲಾಗಿತ್ತು

ದೇಶದ ಎಲ್ಲ ನಗರಗಳ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮಳೆ ನೀರು ಕೊಯ್ಲು ಕಾರ್ಯಕ್ರಮವನ್ನು ಪರಿಣಾಕಾರಿಯಾಗಿ ಜಾರಿಗೆ ತರುವ ಜೊತೆಗೆ ಆಯಾ ನಗರ ಪ್ರದೇಶದಲ್ಲಿ ಕನಿಷ್ಟ ಒಂದು ಜಲಮೂಲವನ್ನು ಪುನರುಜ್ಜೀವನಗೊಳಿಸಲು ಕ್ರಮಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಮಳೆ ನೀರು ಕೊಯ್ಲು ಕಾರ್ಯಕ್ರಮದ ನಿಗಾ ವಹಿಸಲು ಪ್ರತ್ಯೇಕ ಫಟಕವೊಂದನ್ನು ಸ್ಥಾಪಿಸಿ ಅಂತರ್ಜಲ ಹೊರತೆಗೆಯುವ ಪ್ರಮಾಣ ಮತ್ತು ಅಂತರ್ಜಲ ಮರುಪೂರಣದ ಮೇಲೆ ನಿಗಾ ಇಡುವಂತೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಸೂಚನೆ ನೀಡಿದೆ ನೀರಿನ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಪ್ರಮುಖ ಸ್ವಳಗಳಲ್ಲಿ ಈ ಮಾಹಿತಿ ಪ್ರದರ್ಶಿಸಬೇಕೆಂದು ಹೇಳಿದೆ

ಎಲ್ಲ ಸರ್ಕಾರಿ ಕಟ್ಟಡಗಳು ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದನ್ನು ನಗರ ಸ್ಥಳಿಯ ಸಂಸ್ಥೆಗಳು ಖಚಿತಪಡಿಸಬೇಕೆಂದು ಸಚವಾಲಯ ಸೂಚಿಸಿದೆ

ವೆಂಕಯ್ಯನಾಯ್ದು ಪ್ರತಿಪಾದಿಸಿದ್ದಾರೆ ನವದೆಹಲಿಯ ಸತ್ಯ ಸಾಯಿ ಅಂತಾರಾಷ್ಟೀಯ ಕೇಂದ್ರದಲ್ಲಿ ವೇದಾಂತ ಭಾರತಿ ಸಂಸ್ಥೆ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸೇರಿದಂತೆ ಪತ್ತು ಭಾಷೆಗಳಲ್ಲಿ ಅನುವಾದಗೊಂಡಿರುವ ಆದಿಶಂಕರಾಚಾರ್ಯ ವಿರಚಿತ ಪ್ರಶ್ನೋತ್ತರ ಮಾಲಿಕೆಯ ಸಂಗ್ರಹ ವಿವೇಕದೀಪಿನಿ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಪರಸ್ಪರ ಸಹಕಾರ ಹಂಚುವಿಕೆ ಮತ್ತು ಕಾಳಜಿ ಭಾರತೀಯ ತತ್ವಶಾಸ್ತ್ರದ ಮೂಲವಾಗಿದ್ದು ತತ್ವಶಾಸ್ತ್ರವನ್ನು ಬಿಂಬಿಸುವ ಸಮಾಜ ನಿರ್ಮಿಸಬೇಕಾದ ಅಗತ್ಯವಿದೆ ಎಂದರು ಆದಿಶಂಕರಾಚಾರ್ಯ ಮತ್ತು ಸ್ವಾಮಿ ವಿವೇಕಾನಂದರಂತಹ ಆಧ್ಯಾತ್ಮಿಕ ಗುರುಗಳನ್ನು ಭಾರತ ಜಗತ್ತಿಗೆ ನೀಡಿರುವುದು ಹೆಮ್ಮೆಯ ಸಂಗತಿ ಅವರ ತತ್ವಗಳು ದೇಶಕ್ಕೆ ನೈತಿಕ ಬುನಾದಿ ನೀಡಿದೆ ಪ್ರಕ್ನೋತ್ತರ ರತ್ನಮಾಲಿಕೆಯಲ್ಲಿ ಧರ್ಮ ಸಮುದಾಯದ ಭೇದವಿಲ್ಲದ ಅನೇಕ ಸಾರ್ವತ್ರಿಕ ಮಹತ್ವದ ವಿಷಯಗಳಿದ್ದು ಅವು ನೈತಿಕ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ಉಪರಾಷ್ಟಪತಿ ಪ್ರತಿಪಾದಿಸಿದರು ಈ ವಿವೇಕವಾಣಿ ನಿಜಕ್ಕೂ ಸಾರ್ವತ್ರಿಕ ಎಂಬುದು ಎಲ್ಲರೂ ಒಪ್ಪುವಂತಹ ಸತ್ಯ ಇದು ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ಸಂಗತಿ

ನವದೆಹಲಿಯಲ್ಲಿಂದು ಆಯೋಜಿಸಲಾದ ಬಿಜೆಪಿ ಸದಸ್ಕತ್ವ ಅಭಿಯಾನ ಸಂದರ್ಭದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು ಬಿಜೆಪಿ ವರಿಷ್ಠ ನಾಯಕರಾದ ಶಿವರಾಜ್ ಸಿಂಗ್ ಚೌಹಾಣ್ ರಾಮ್ಲಾಲ್ ಹಾಗೂ ಡಾ ಹರ್ಷವರ್ಧನ್ ಅವರ ಸಮ್ಮಖದಲ್ಲಿ ಸ್ವಸ್ನ ಚೌಧರಿ ಪಕ್ಷ ಸೇರಿದರು

ಭಾರತ ಮತ್ತು ಸಂಯುಕ್ತ ಅರಬ್ ಸಂಸ್ಥಾನದ ನಡುವೆ ಬಾಂಧವ್ಯ ಬಲವರ್ಧನೆ ಉದ್ದೇಶದಿಂದ ಅವರು ಭಾರತಕ್ಕೆ ಬರುತ್ತಿದ್ದು ತಮ್ಮೊಂದಿಗೆ ಉನ್ನತಮಟ್ಟದ ನಿಯೋಗವನ್ನು ಕರೆತರುತ್ತಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಶೇಖ್ ಅಬ್ದುಲ್ಡಾ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ ಮಂಗಳವಾರದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದಾರೆ ಸಂಯುಕ್ತ ಅರಬ್ ಸಂಸ್ವಾನ ವ್ಯಾಪಾರ ಕ್ಷೇತ್ರದಲ್ಲಿ ಭಾರತದ ಮೂರನೆ ಅತಿದೊಡ್ಡ ರಾಷ್ಟವಾಗಿದ್ದು

ಬಿಜೆಪಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಉನ್ನತಮಟ್ಟದ ಸಭೆ ನವದೆಹಲಿಯಲ್ಲಿಂದು ನಡೆಯಿತು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಕ್ಷ ಸಂಘಟನೆ ಸದಸ್ಯಕ್ಷ ಅಭಿಯಾನ ಮತ್ತಿತರ ವಿಷಯಗಳ ಬಗ್ಗೆ ಗಹನವಾದ ಚರ್ಚೆ ನಡೆಸಲಾಗಿದೆ

ಅಫ್ಘಾನಿಸ್ತಾನದ ಗುಪ್ತದಳ ಸೇವಾ ಕಚೇರಿಗೆ ಈ ಕಾರ್ಬಾಂಬ್ ಅಪ್ಪಳಿಸಿದ್ದು

ಕಾಮನ್ವೆಲ್ತ್ ಕ್ರೀಡಾಕೂಟದ ಮಾಜಿ ಚಾಂಪಿಯನ್ ಪರುಪಳ್ಳಿ ಕಶ್ಯಪ್ ಫ

ನಾಳೆ ನಡೆಯಲಿರುವ ಫಿ